ನೀರಿನ ಮಹತ್ವವನ್ನು ಸಾರುವ ನಾನಾ ಕಾರ್ಯಕ್ರಮಗಳು ದೇಶಾದ್ದಂತ ನಡೆಯುತ್ತಿವೆ ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜಲಶಕ್ತಿ ಅಭಿಯಾನಕ್ಕೆ ಚಾಲನೆ ನೀಡಿ ದೇಶಾದ್ಯಂತದ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಮುಖ್ಯಸ್ವರ ಜತೆ ವರ್ಚುವಲ್ ಮೂಲಕ ಸಂವಾದ ನಡೆಸಿದರು ಜಲದಿನದ ಅಂಗವಾಗಿ ಟ್ವೀಟ್ ಮಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಶುದ್ದ ನೀರು ಜೀವಸಂಕುಲದ ಉಳಿವಿಗೆ ಅತ್ವಗತ್ತ್ ನೀರನ್ನು ಸಂರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ನೀರಿನ ಸಂಪನ್ಮೂಲಗಳ ಸುತ್ತಿರ ನಿರ್ವಹಣೆಯ ಜೊತೆಗೆ ಮಾಲಿನ್ದ ಮತ್ತು ನೀರು ವ್ಯರ್ಥ ಮಾಡುವುದನ್ನು ತಡೆದು ಜೀವಸಂಕುಲವನ್ನು ಉಳಿಸಬೇಕು ಎಂದು ತಿಳಿಸಿದ್ದಾರೆ

ಈ ಮೂಲಕ ಅಂತರ್ಜಲ ವೃದ್ದಿಗೆ ಕಾರಣರಾಗಿ ರಾಜ್ಯಕ್ಷೇ ಮಾದರಿಯಾಗಿದ್ದಾರೆ

ವಾರದ ಬಿಡುವಿನ ನಂತರ ವಿಧಾನ ಮಂಡಲದ ಕಾರ್ಯ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಇಂದು ಉಭಯ ಸದನಗಳಲ್ಲಿ ಅಗಲಿದ ನಾಯಕರಿಗೆ ಸಂತಾಪ ಸಲ್ಲಿಸಲಾಯಿತು ಮೊದಲಿಗೆ ವಿಧಾನಸಭೆಯಲ್ಲಿ ಸಭಾದ್ವಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಗಲಿದ ನಾಯಕರಾದ ಮಾಜಿ ಸಚಿವ ಎಚ್

ಸಂತಾಪ ನಿರ್ಣಯ ಬೆಂಬಲಿಸಿ ಕಾನೂನು ಮತ್ತು ಸಂಸದೀಯ ವ್ವವಹಾರಗಳ ಸಚಿವ ಬಸವರಾಜ್ ದೊಮ್ಲಾಯಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬಂಡೆಪ್ಪ ಕಾಶೆಂಪೂರ್ ಡಿ

ಶಿವಕುಮಾರ್ ಮೊದಲಾದ ಸದಸ್ಟರು ಮಾತನಾಡಿ ಮೃತರ ಸೇವೆಯನ್ನು ಸ್ಪರಿಸಿದರು ನಂತರ ಮೃತರ ಗೌರವಾರ್ಥ ಸದನದಲ್ಲಿ ಒಂದು ನಿಮಿಷ ಮೌನಾಚರಿಸಲಾಯಿತು ವಿಧಾನ ಪರಿಷತ್ನಲ್ಲೂ ಮಾಜಿ ಸಚಿವ ಎಚ್

ಕೃಷ್ಣಪ್ಪ ಅವರಿಗೆ ಸಂತಾಪ ಸಲ್ಲಿಸಲಾಯಿತು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಬಸವರಾಜ ಹೊರಟ್ಷಿ ಸಂತಾಪ ನಿರ್ಣಯ ಮಂಡಿಸಿ ಮೃತರು ನಾಡು ನುಡಿಗೆ ಸಲ್ಲಿಸಿದ ಸೇವೆಯನ್ನು ಸ್ಥರಿಸಿದರು ಸಂತಾಪ ನಿರ್ಣಯ ಬೆಂಬಲಿಸಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕ ಎಸ್

ಪಾಟೀಲ್ ಮೊದಲಾದವರು ಮಾತನಾಡಿದರು ಬಳಿಕ ಸದನದಲ್ಲಿ ಒಂದು ನಿಮಿಷ ಮೌನ ಆಚರಿಸಲಾಯಿತು

ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಸಮುದಾಯ ಭವನ ನಿರ್ಮಾಣಕ್ಕೆ ಹಣದ ಕೊರತೆ ಇಲ್ಲ ಎಂದು ಸಮಾಜ ಕಲ್ಲಾಣ ಸಚಿವ ಬಿ ಶ್ರೀರಾಮುಲು ವಿಧಾನಸಭೆಗಿಂದು ಸ್ಪಷ್ಪಡಿಸಿದರು

ಶಾಸಕರು ಮುತುವರ್ಜಿ ವಹಿಸಿ ನಿವೇಶನ ಒದಗಿಸಿಕೊಡಲು ಸಹಕಾರ ನೀಡಿದರೆ ಬಾಕಿ ಉಳಿದಿರುವ ಸಮುದಾಯ ಭವನಗಳ ನಿರ್ಮಾಣ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಮತ್ತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಆದಷ್ಟು ದೇಗ ಭವನ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡುವುದಾಗಿ ಸಚಿವರು ಭರವಸೆ ನೀಡಿದರು

ಆರ್ಥಿಕ ಮಿತವ್ಚಯ ನಿಬಂಧನೆ ರದ್ದಾದ ಬಳಿಕ ಹೊಸ ನೇಮಕಾತಿ ಮಾಡುವುದಾಗಿ ಕಂದಾಯ ಸಚಿವ ಆರ್ ಅಶೋಕ ವಿಧಾನಸಭೆಗಿಂದು ತಿಳಿಸಿದರು

ಇದುವರೆಗೆ ನೇಮಕಾತಿಯಲ್ಲಿ ಯಾವುದೇ ಅನ್ಯಾಯ ಅಕ್ರಮ ನಡೆದಿರುವ ವರದಿಗಳು ಬಂದಿಲ್ಲ ನೇಮಕಾತಿ ಪ್ರಕ್ರಿಯೆ ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ ಪಿಯುಸಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಚಿವ ಅಶೋಕ ಸದನಕ್ಕೆ ತಿಳಿಸಿದರು